ಮನೆ ಖರೀದಿದಾರರಿಗೆ ದಿವಾಳಿಯುತ ಹಣಕಾಸು ಸಂಸ್ಥೆಗಳಿಂದ ಹಣ ಮರುಪಾವತಿ ಅವಕಾಶ ಕಲ್ಪಿಸುವ ಐಬಿಸಿ ಸುಗ್ರಿವಾಜ್ಷೆಗೆ ಕೇಂದ್ರ ಸಚಿವ ಸಂಪುಟ ಸಮ್ನತಿ

ಉತ್ತರ ಕಾಶ್ಮೀರದ ಉರಿವಲಯದ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಫನೆ

ಅಭಿಯಾನದ ಅಂಗವಾಗಿ ವಿವಿಧ ತಂಡಗಳು ಹಲವಾರು ಗ್ರಾಮಗಳಲ್ಲಿ ಸಂಚರಿಸಿ ಕೇಂದ್ರ ಸರ್ಕಾರದ ಶ್ರಮುಖ ಏಳು ಯೋಜನೆಗಳನ್ನು ಬಡವರಿಗೆ ತಲುಪಿಸುವಲ್ಲಿ ಪಣತೊಟ್ಲು ಯಶಸ್ವಿಯಾಗಿವೆ ಎಂದು ನರೇಂದ್ರಮೋದಿ ಸರಣಿ ಟ್ವೀಟ್ ಮಾಡಿದ್ದಾರೆ

ಸಚಿವರು ಸಂಸದರು ಶಾಸಕರು ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ರಾಜ್ಯರ್ಕಾರಗಳ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಉನ್ನತಾಧಿಕಾರಿಗಳು ನಾಗರಿಕ ಸಮಾಜದ ಸದಸ್ನರು ಹಾಗೂ ಸ್ವಯಂ ಸೇವಕ ಸಂಘಗಳ ಸದಸ್ನರ ಭಾಗವಹಿಸುವಿಕೆಯಿಂದಾಗಿ ಗ್ರಾಮಸ್ವರಾಜ್ ಯೋಜನೆ ಯಶಸ್ವಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಸಂತೋಷ ವ್ಚಕ್ತಪಡಿಸಿದ್ದಾರೆ

ಬಿಲ್ಡರ್ಗಳ ದಿವಾಳತನದಿಂದ ಮನೆ ಖರೀದಿದಾರರು ವಂಚನೆಗೊಳಗಾಗುವುದನ್ನು ತಡೆಯುವ ಉದ್ಲೇಶದಿಂದ ಹಾಗೂ ಕ್ಷಿಪ್ರವಾಗಿ ಅಂತಹ ಬಿಲ್ಲರ್ಗಳಿಂದ ಹಣವನ್ನು ವಾಪಸ್ ಪಡೆಯಲು ಈ ಸುರೀವಾಜ್ಷೆಗೆ ಒಪ್ಪಿಗೆ ನೀಡಲಾಗಿದೆ

ಈ ಸಮಿತಿಯ ಅಧ್ಯಕ್ಷತೆಯನ್ನು ವಾಣಿಜ್ಞ ವ್ಲವಹಾರಗಳ ಕಾರ್ಯದರ್ಶಿ ಇಂಜೆತಿ ಶ್ರೀನಿವಾಸ್ ಅವರು ವಹಿಸಿದ್ದು ಕಳೆದ ತಿಂಗಳು ಹಲವಾರು ಶಿಫಾರಸ್ಸುಗಳನ್ನು ಸರ್ಕಾರಕ್ಕೆ ಮಾಡಿದ್ದರು ಅವುಗಳಲ್ಲಿ ಮನೆ ಖರೀದಿದಾರರು ದಿವಾಳಿ ಬಿಲ್ಲರ್ಗಳಿಂದ ಅನುಭವಿಸುವ ತೊಂದರೆಗಳು ಹಾಗೂ ಅಂತಹ ವ್ಯಕ್ತಿಗಳಿಂದ ಹಣವನ್ನು ಸುಲಭವಾಗಿ ಹಿಂಪಡೆಯುವ ಕ್ರಮ ಒಳಗೊಂಡಂತೆ ಹಲವು ವಿಚಾರಗಳ ಬಗ್ಗೆ ಶಿಫಾರಸು ಮಾಡಿದ್ದರು ಐಬಿಸಿ ತಿದ್ದುಪಡಿ ಪ್ರಕಾರ ಯಾವುದೇ ವ್ಯಕ್ತಿ ಹಣಕಾಸು ಬಾಕಿ ಉಳಿಸಿಕೊಂಡಿದ್ದಲ್ಲಿ ಆತನ ಮೇಲೆ ಹಣಕಾಸು ದಿವಾಳಿತನ ಕ್ರಮ ಕ್ಲೆಗೊಳ್ಳಬಹುದಾಗಿದೆ ಹಣಕಾಸು ಸಾಲ ವಿಚಾರ ವ್ಯಕ್ತಿಯಿಂದ ಬಡ್ಡಿಗೆ ಹಣ ಪಡೆದಿರುವುದು ಆಗಿದೆ ಮನೆ ಖರೀದಿದಾರರನ್ನು ಬ್ಲಾಂಕ್ ಹಾಗೂ ಹಣಕಾಸು ಸಂಸ್ಟೆಗಳ ಸಾಲಗಾರರೆಂದು ಪರಿಗಣಿಸಿ ಅವರು ದಿವಾಳಿ ವ್ನಕ್ತಿಗಳು ಹಾಗೂ ದಿವಾಳಿ ಹೊಂದಿದ ರಿಯಲ್ ಎಸ್ಸೇಟ್ ಕಂಪೆನಿಗಳಿಂದ ವಂಚನೆಗೊಳಗಾಗಿದ್ದಲ್ಲಿ ಅವರ ಹಣವನ್ನು ಮರುಪಾವತಿ ಮಾಡಿಸಲು ಐಬಿಸಿ ಆದ್ಲತೆ ನೀಡಲಿದೆ ಈ ಐಬಿಸಿ ತಿದ್ದುಪಡಿಯಿಂದಾಗಿ ಲಕ್ಷಾಂತರ ಮನೆ ಖರೀದಿದಾರರು ವಂಚಿತ ದಿವಾಳ ರಿಯಲ್ ಎಸ್ಸೇಟ್ ಕಂಪೆನಿಗಳು ಹಾಗೂ ಹೂಡಿಕೆದಾರರಿಂದ ತ್ವರಿತವಾಗಿ ಹೂಡಿಕೆ ಹಣ ವಾಪಸ್ ಪಡೆಯಬಹುದಾಗಿದೆ ಈ ಸುಗ್ರೀವಾಜ್ವೆಯನ್ನು ರಾಷ್ಷಪತಿ ಅಂಕಿತಕ್ಕೆ ಕಳುಹಿಸಲಾಗಿದ್ದು ಅವರ ಸಮ್ಮತಿಯ ನಂತರ ಜಾರಿಗೆ ಬರಲಿದೆ ತಮಿಳುನಾಡಿನ ತೂತುಕುಡಿಯಲ್ಲಿನ ಸ್ಪರ್ಲೈಟ್ ಕಾಪರ್ ಸ್ಪೆಲ್ಲರ್ ಫಟಕದಲ್ಲಿ ವಿದ್ಯುತ್ ಪೂರೈಕೆ ಸ್ವಗಿತಗೊಂಡಿದೆ

ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶದ ಹಿನ್ನೆಲೆಯಲ್ಲಿ ಈ ಕಾರ್ಖಾನೆಗೆ ವಿದ್ದುತ್ ಪೂರೈಕೆಯನ್ನು ಸ್ಹಗಿತಗೊಳಿಸಲಾಗುತ್ತಿದೆ ಈ ಕಾರ್ಖಾನೆಯ ಪರಿಶೀಲನೆ ಕೈಗೊಳ್ಳುವಂತೆ ಮಾಲಿನ್ನ ನಿಯಂತ್ರಣ ಮಂಡಳ ತಿರುನ್ನೆವೇಲಿಯಾ ಜಂಟಿ ಮುಖ್ನ ಪರಿಸರ ಇಂಜಿನಿಯರ್ ಅವರಿಗೆ ಸೂಚನೆ ನೀಡಿದೆ ಫಟನೆಯಿಂದಾಗಿ ಜಿಲ್ಲೆಯಲ್ಲಿ ಜನಜೀವನ ಅಸ್ತವಸ್ತಗೊಂಡಿದೆ

ಬಸ್ ಹಾಗೂ ಆಟೋರಿಕ್ಷಾಗಳು ಸಂಚರಿಸುತ್ತಿಲ್ಲ ಇಂದು ಬೆಳಗ್ಗೆ ಮುತ್ತಯ್ಕ ಪುರಂನಲ್ಲಿನ ಪೊಲೀಸ್ ಠಾಣೆಗೆ ಪೆಟ್ರೋಲ್ ಬಾಂಬ್ ಎಸೆಯಲಾಗಿದೆ ಗೋಲಿಬಾರ್ ಫಟನೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಅಧೀಕ್ಷಕರನ್ನು ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ ತೂತುಕುಡಿ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಾದ ಕನ್ನಕುಮಾರಿ ಹಾಗೂ ತಿರುನೈವೇಲಿ ಜಿಲ್ಲೆಗಳಲ್ಲಿ ಅಂತರ್ಜಾಲ ಸಂಪರ್ಕಗಳನ್ನು ಕೂಡ ಕಡಿತಗೊಳಿಸಲಾಗಿದೆ ಪರಿಸರ ಹಾಗೂ ಆರೋಗ್ಲಕ್ಷೆ ಮಾರಕವಾಗಿರುವ ಈ ಕಾರ್ಖಾನೆಯನ್ನು ಮುಚ್ಚಬೇಕೆಂದು ಸ್ಥಳೀಯರು ಬಹಳ ಕಾಲದಿಂದಲೂ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಭತ್ತೀಸ್ಫಡದ ಸುಕ್ತಾ ಜಿಲ್ಲೆಯಲ್ಲಿ ನಕ್ಷಲರು ಸುಧಾರಿತ ಬಾಂಬ್ ಸ್ವೋಟಿಸಿದ್ದು ಸಿಆರ್ಪಿಎಫ್ನ ಸಬ್ಇನ್ಸ್ಪೆಕ್ಸರ್ ಹುತಾತ್ತರಾಗಿದ್ದು ಮತ್ತೊಬ್ಲ ಯೋಧ ಗಾಯಗೊಂಡಿದ್ದಾರೆ

ಆರ್ ಪಿ ಎಫ್

ನಕ್ಷಲಿರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆಸಲಾಗಿದೆ ಎರಡು ದಿನಗಳ ಭಾರತ ಪ್ರವಾಸಕ್ಕಾಗಿ ನೆದರ್ಲ್ಲಾಂಡ್ ದೇಶದ ಪ್ರಧಾನಮಂತ್ರಿ ಮಾರ್ಕ್ ರೂಟೆ ಇಂದು ಬೆಳಗ್ಗೆ ನವದೆಹಲಿಗೆ ಆಗಮಿಸಿದ್ದಾರೆ ಈ ಭೇಟಿ ಉಭಯ ದೇಶಗಳ ನಡುವೆ ಆರ್ಥಿಕ ಹಾಗೂ ರಾಜಕೀಯ ಪಲಾದಾರಿಕೆಯನ್ನು ಉತ್ತಮಗೊಳಿಸುವ ಗುರಿ ಹೊಂದಿದೆ ರೂಟೆ ಅವರು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ

ಉಭಯ ಪ್ರಧಾನಮಂತ್ರಿಗಳು ನವದೆಹಲಿಯಲ್ಲಿ ನಡೆಯಲಿರುವ ಭಾರತ ಡೆಚ್ ಸಿ ಇ ಓಗಳ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ರೂಟೆ ಅವರೊಂದಿಗೆ ಆ ದೇಶದ ಉಪಪ್ರಧಾನಿ ಹಾಗೂ ವಿವಿಧ ಇಲಾಖೆಗಳ ಸಚಿವರನ್ನೊಳಗೊಂಡ ಉನ್ನತ ಮಟ್ಲದ ನಿಯೋಗ ಉಪಸ್ಥಿತರಿರಲಿದ್ದಾರೆ ದೆಹಲಿಯಲ್ಲಿ ನಡೆಯಲಿರುವ ಅಧಿಕೃತ ಕಾರ್ಯಕ್ರಮವಲ್ಲದೆ ನಿಯೋಗ ಬೆಂಗಳೂರಿನ ಇಸ್ರೋಗೆ ಭೇಟಿ ನೀಡುವ ಕಾರ್ಯಕ್ರಮವೂ ನಿಗದಿಯಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಳೆದ ಜೂನ್ನಲ್ಲಿ ನೆದರ್ಲ್ಯಾಂಡ್ಗೆ ಭೇಟ ನೀಡಿ ಮಾರ್ಕ್ ರೂಟೆ ಅವರನ್ನು ಭಾರತಕ್ಷೆ ಆಹ್ವಾನಿಸಿದ್ದರು ಈ ಹಿನ್ನೆಲೆಯಲ್ಲಿ ಆ ರಾಷ್ಟದ ಪ್ರಧಾನಿ ಇದೀಗ ಭಾರತಕ್ಕೆ ಆಗಮಿಸಿದ್ದಾರೆ

ಜಮ್ಮ ಮತ್ತು ಕಾಶ್ಮೀರದ ಉರಿವಲಯದ ಬಾರಾಮುಲ್ಲಾ ಜಿಲ್ಲೆಯ ಗಡಿನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನ ಪಡೆಗಳು ಕಳೆದ ಮದ್ಭರಾತ್ರಿ ಮತ್ತೊಮ್ನೆ ಕದನ ವಿರಾಮ ಉಲ್ಲಂಘಿಸಿ ದಾಳಿ ನಡೆಸಿರುವ ಬಗ್ಗೆ ವರದಿಯಾಗಿದೆ ಉರಿವಲಯದ ಕಮಲಕೋಟ್ ಹಳ್ಳಯ ಮೇಲೆ ಪಾಕ್ ಪಡೆಗಳು ಅಪ್ರಜೋದಿತವಾಗಿ ಭಾರಿ ಗುಂಡು ಮತ್ತು ಶೆಲ್ ದಾಳಿ ನಡೆಸಿವೆ ಎಂದು ರಕ್ಷಣಾ ಮೂಲಗಳು ಆಕಾಶವಾಣೆಗೆ ತಿಳಿಸಿವೆ

ಭಾರತೀಯ ಪಡೆಗಳು ಈ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡಿವೆ ಗುಂಡಿನ ಚಕಮಕಿ ಮುಂದುವರಿದಿದ್ದು ಈವರೆಗೆ ಯಾವುದೇ ಸಾವು ನೋವಿನ ಕುರಿತು ವರದಿಯಾಗಿಲ್ಲ ಕೈಗಾರಿಕೆಗಳು ಇಸ್ತೋದ ಮೂಲಕ ರಾಕೆಟ್ ಉಡಾವಣೆ ಮಾಡುವುದನ್ನು ಎದುರು ನೋಡುತ್ತಿರುವುದಾಗಿ ಇಸ್ರೋ ನಿರ್ದೇಶಕ ಎಸ್ ಪಾಂಡ್ಲನ್ ತಿಳಿಸಿದ್ದಾರೆ

ಇಸೋದ ಉಡಾವಣಾ ಕೇಂದ್ರವಾದ ಶ್ರೀಹರಿ ಕೋಟಾಗೆ ಕೈಗಾರಿಕೆಗಳು ಆಗಮಿಸಿ ಕಚ್ಚಾವಸ್ತುಗಳನ್ನು ಸಂಸ್ಕರಿಸಿ ರಾಕೆಟ್ಗಳನ್ನು ನಿರ್ಮಾಣ ಮಾಡಿ ಪರೀಕ್ಷೆಗೊಳಪಡಿಸುವುದಲ್ಲದೆ ಉಡಾವಣಾ ಪ್ರಕ್ರಿಯೆಯಲ್ಲೂ ತೊಡಗಿಸಿಕೊಳ್ಳು ವಂತಾಗಬೇಕು ಎಂದು ಅವರು ಹೇಳಿದರು ಬಾಹ್ಕಾಕಾಶ ತಂತ್ರಜ್ಞಾನ ದೂರಸಂವೇದಿ ಶಿಕ್ಷಣ ಟೆಲಿ ಮೆಡಿಸನ್ ರಕ್ಷಣೆ ಹಾಗೂ ಸಂಪರ್ಕ ವಲಯವನ್ನು ಪರಿಣಾಮಕಾರಿಯಾಗಿ ತಲುಪಬೇಕನ್ನುವುದು ಇಸ್ತೋದ ಉದ್ದೇಶವಾಗಿದೆ ಪ್ರಸ್ತುತ ಟ್ರಾನ್ಸ್ಫಾಂಡರ್ಗಳಿಗೆ ಹೆಚ್ಚಿನ ಬೇಡಿಕೆಯಿದ್ದು ಆಧುನಿಕ ಜಗತ್ತಿನಲ್ಲಿ ವಾಹಿನಿಗಳಿಗೆ ಅಗತ್ಯಕ್ಷೆ ತಕ್ಕಂತೆ ಈ ಸೌಲಭ್ಯ ಕಲ್ಪಿಸುವುದು ಸಾಧ್ಯವಾಗುತ್ತಿಲ್ಲ ಎಂದು ಪಾಂಡ್ಥನ್ ತಿಳಿಸಿದ್ದಾರೆ

ಆರೋಪಿಗಳು ಷೆಹದರ ಮೂಲದವರಾಗಿದ್ದಾರೆ

ಈ ಪದ್ಧತಿ ವಂಚನೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಿದ ಮೊದಲ ಪ್ರಕರಣ ಇದಾಗಿದೆ ಇರಾಕ್ನ ಬಾಗ್ದಾದ್ನಲ್ಲಿ ಇಂದು ಅತ್ಯಾಪುತಿ ಬಾಂಬ್ ದಾಳಿ ನಡೆದಿದ್ದು

ಶೋಲಾ ಜಿಲ್ಲೆಯ ಉದ್ದಾನದಲ್ಲಿ ಆತ್ಯಾಹುತಿ ಬಾಂಬರ್ ತನ್ನನ್ನು ಸ್ಪೋಟಿಸಿಕೊಂಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಭಾರತೀಯ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ನೀಡಿರುವ ಫಿಟ್ನೆಸ್ ಸವಾಲನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವೀಕರಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ತಮ್ಮ ಸದೃಡತೆಯ ಕುರಿತ ವಿಡಿಯೋವನ್ನು ಸದ್ಯದಲ್ಲೇ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ ಪಮ್ ಫಿಟ್ ತೋ ಇಂಡಿಯಾ ಫಿಟ್ ಅಭಿಯಾನದಲ್ಲಿ ಫಿಟ್ನೆಸ್ ಹ್ಯಾಶ್ ಟ್ಯಾಗ್ನಲ್ಲಿ ವಿರಾಟ್ ಕೊಹ್ಲಿ ಪ್ರಧಾನಿ ಮೋದಿ ಅವರಿಗೆ ಸವಾಲು ಹಾಕಿದ್ದರು ತನ್ನ ಪತ್ನಿ ಅನುಷ್ಠಾ ಶರ್ಮಾ ಹಾಗೂ ಮಾಜಿ ನಾಯಕ ಎಂ ಎಸ್